ಮಳೆ ಪಾವಳಿ ಬೆಳೆ ಆಸ್ತಿ ಪಾಸ್ತಿ ಪಾನಿ ವರದಿ ಆಧಾರದಲ್ಲಿ ಪರಿಹಾರ ನಿರ್ಧಾರ ಮುಖ್ಯಮಂತ್ರಿ ಬಿ

ಎಸ್ ಯಡಿಯೂರಪ್ಪ ಗ್ಬಹ ಕಚೇರಿ ಕೃಷ್ಣಾದಲ್ಲಿಂದು ವಿಡಿಯೋ ಸಂವಾದ ನಡೆಸಿ ನೆರೆ ಸಂತ್ರಸ್ತರ ನೆರವಿಗೆ ಯುದ್ದೋಪಾದಿಯಲ್ಲಿ ಮುಂದಾಗಬೇಕೆಂದು ಸೂಚನೆ ನೀಡಿದ್ದಾರೆ ಯಾವ ಪ್ರದೇಶಗಳಲ್ಲಿ ಎಷ್ಟು ಬೆಳೆ ನಷ್ಟವಾಗಿದೆ ಎಂಬ ಬಗ್ಗೆ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಆಗಿರುವ ಅಂದಾಜು ವರದಿಯನ್ನು ಒಂದು ವಾರದೊಳಗೆ ಕಳುಹಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ನಿರಾತ್ರಿತರಿಗೆ ಅಗತ್ತ ವಸತಿ ಆಹಾರವನ್ನು ಕಲ್ಪಿಸಬೇಕು ಭಾರೀ ಮಳೆಯಿಂದ ಕೊರೋನಾ ಸೋಂಕು ಉಲ್ಲಣಗೊಳ್ಳುವ ಸಾಧ್ಯತೆಇದ್ದು ಕಾಳಜಿ ಕೇಂದ್ರದಲ್ಲಿ ಸಾಮಾಜಿಕ ಅಂತರ ಮಾಸ್ಕ್ ಧರಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಿದ್ದಾರೆ

ಸಾರ್ವಜನಿಕರು ಮತ್ತು ಸಂಘಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ ಬಳಿಕ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲಾ ಜಿಲ್ಲೆಗಳಿಂದ ಬೆಳೆ ಹಾಗೂ ಆಸ್ತಿ ಪಾಸ್ತಿ ಹಾನಿ ಕುರಿತ ವರದಿ ಸಲ್ಲಿಕೆ ನಂತರ ಪರಿಹಾರ ನೀಡುವ ಬಗ್ಗೆ ನಿರ್ಧರಿಸಲಾಗುವುದು ಕೇಂದ್ರ ಸರ್ಕಾರಕ್ಕೂ ಅಗತ್ತ ನೆರವು ನೀಡುವಂತೆ ಮನವಿ ಮಾಡಲಾಗಿದ್ದು ನೆರವು ನೀಡುವ ಬಗ್ಗೆ ಭರವಸೆ ದೊರೆತಿದೆ ಎಂದರು ಈಗಾಗಲೇ ತುರ್ತು ಪರಿಹಾರಕ್ಕಾಗಿ ಜಿಲ್ವಾಧಿಕಾರಿಗಳ ಬಳಿ ಅಗತ್ಯ ಪಣವಿದ್ದು ರಾಜ್ಯ ಸರ್ಕಾರ ಯಾವಾಗಲೂ ರೈತರ ರಕ್ಷಣೆಗೆ ಬದ್ಧವಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು

ಮುನ್ನೆಚ್ಚರಿಕೆ ಕ್ರಮವಾಗಿ ಆಲಮಟ್ಟಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅತಿವೃಷ್ಟಿ ಹಾಗೂ ಕೋವಿಡ್ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸಮೀಕ್ಷೆ ಮೂರ್ಣಗೊಂಡಿರುವ ಪ್ರದೇಶಗಳಿಗೆ ತಕ್ಷಣವೇ ಪರಿಹಾರ ಪಣ ಬಿಡುಗಡೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದರು

ಜಿಲ್ಲೆಯ ಪ್ರವಾಪ ಪೀಡಿತ ಪ್ರದೇಶಗಳಿಗೆ ಕಂದಾಯ ಸಚಿವ ಆರ್ ಅಶೋಕ್ ಭೇಟಿ ನೀಡಿ ಬೆಳೆ ಪಾನಿಯನ್ನು ವೀಕ್ಷಿಸಿದರು

ಜೋತ್ಸ್ನಾ ತಿಳಿಸಿದ್ದಾರೆ

ಹಿರೇಮಕ್ ತಿಳಿಸಿದ್ದಾರೆ ಮಳೆಯಿಂದ ಆದ ಜೀವ ಹಾನಿಗೆ ಜಿಲ್ಲಾಡಳಿತದಿಂದ ಈಗಾಗಲೇ ಪರಿಹಾರ ನೀಡಲಾಗಿದೆ

ಇದರಿಂದಾಗಿ ಲಿಂಗಸೂರು ತಾಲೂಕಿ ಶೀಲಹಳ್ಳ ಸೇತುವೆ ಮುಳುಗಿ ಸಂಪರ್ಕ ಕಡಿತವಾಗಿದ್ದರೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೇಜ್ ಮುಳುಗಿ ನದಿ ದಡದ ಗ್ರಾಮಗಳಲ್ಲಿನ ಜನ ಜೀವನ ಅಸ್ತವ್ಯಸ್ಥಗೊಂಡಿದೆ

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಿಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ಕ್ರೀಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ಮೂಲ ವ್ಯಕ್ತಿಗಳು ಭಾಗಿಯಾಗಿ ಸಂದೇಶ ನೀಡುತ್ತಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಬಾಗಲಕೋಟೆಯ ಕವಿ ಪ್ರಕಾಶ್ ಖಾಡೆ ಕೊರೋನಾ ಸೋಂಕನ್ನು ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಹಾಗೂ ಕೈಶುಚಿತ್ವಗೊಳಿಸುವುದರಿಂದ ದೂರವಿಡಬಹುದಾಗಿದೆ ಎಂದು ಹೇಳಿದ್ದಾರೆ

ರವೀಂದ್ರ ತಿಳಿಸಿದ್ದಾರೆ

ಕೋವಿಡ್ ಕಾರಣ ಈ ಬಾರಿಯ ಕನ್ನಡ ರಾಜ್ಯೋತ್ಸವವನ್ನು ಸ್ವಾತಂತ್ರ್ಯ ದಿನಾಚರಣೆಯ ಮಾದರಿಯಲ್ಲಿ ಪೆಚ್ಚು ಜನ ಸೇರದಂತೆ ಅಗತ್ಯ ಮುನ್ನೆಚರಿಕಾ ಕ್ರಮಗಳೊಂದಿಗೆ ಸರಳವಾಗಿ ಆಚರಿಸಲಾಗುವುದು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ತಿಳಿಸಿದ್ದಾರೆ ಈ ಬಾರಿಯ ಸ್ವಾತಂತ್ರೋತ್ಸವ ಆಚರಣೆಯಂತೆ ಹೆಚ್ಚು ಜನ ಸಂದಣಿಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ರಾಜ್ಯೋತ್ಸವವನ್ನು ಆಚರಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ಜಗದೀಶ್ ಮಾತನಾಡಿ ಕೋವಿಡ್ ಸೋಂಕಿನಿಂದ ದೂರವಿರಲು ಸರಳ ಮಾರ್ಗೋಪಾಯಗಳಾದ ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಹಾಗೂ ಕೈ ಶುಚಿತ್ವ ಕಾಪಾಡಿದಾಗ ಸಾಧ್ಯ ಎಂದು ಹೇಳಿದರು

ರಾಜೇಂದ್ರ ತಿಳಿಸಿದ್ದಾರೆ

ನಾಡಿನ ಹೆಸರಾಂತ ವೈದ್ಯ ಜಯದೇವ ಪೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಶೈಯ ನಿರ್ದೇಶಕ ಡಾ

ಮಂಜುನಾಥ್ ದಸರೆಗೆ ಚಾಲನೆ ನೀಡಲಿದ್ದಾರೆ ಇದೇ ವೇಳೆ ಐವರು ಕೊರೋನಾ ವಾರಿಯರ್ಸ್ನ್ನು ಸನ್ಮಾನಿಸಲಾಗುವುದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಹಾಗೂ ಮೈಸೂರು ಭಾಗದ ವಿವಿಧ ಜನಪ್ರತಿನಿಧಿಗಳು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ದಸರಾ ಆರಂಭ ಕುರಿತು ಮಾಹಿತಿ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ದಸರಾ ತಾಂತ್ರಿಕ ಸಮಿತಿಯ ಸೂಚನೆ ಮೀರಿ ಒಂದು ಕಾರ್ಯತ್ರಮವನ್ನೂ ಮಾಡಿಲ್ಲ ಜನ ಸೇರಿಸುವ ಪ್ರಶ್ನೆಯೇ ಇಲ್ಲ

ಈ ಬಾರಿ ಎಲ್ಲವೂ ವರ್ಚುವಲ್ ಮೂಲಕ ನೇರಪ್ರಸಾರ ಆಗಲಿದೆ ಎಂದು ತಿಳಿಸಿದ್ದಾರೆ

ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ

ಆದರೆ ತೀರ್ಥೋಧ್ವವದ ಬಳಿಕ ಭಕ್ತರಿಗೆ ತಲಕಾವೇರಿ ಕ್ಷೇತ್ರ ಪ್ರವೇಶಿಸಲು ಅನುಮತಿ ನೀಡಲಾಗಿದೆ ತಲಕಾವೇರಿಯ ಕಾವೇರಿ ಕುಂಡಿಕೆ ಮುಂದಿನ ಕೊಳದಲ್ಲಿ ಭಕ್ತರು ಪುಣ್ತಸ್ನಾನ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ

ಪಾಟೀಲ್ ತಿಳಿಸಿದ್ದಾರೆ

ಒಂದು ವಾರದೊಳಗೆ ಬೇಡಿಕೆಯಷ್ಟು ರಸಗೊಬ್ಬರ ಸಿಗಲಿದೆ ಎಂದರು

ಈ ಕುರಿತಂತೆ ನಿಡಗುಂದಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಪಕ ಅಧಿಕಾರಿ ಬಿ ಜೆ ಇಂಡಿ ಆಕಾಶವಾಣಿಗೆ ಸಂಕ್ಷಿಪ್ತ ಮಾಹಿತಿ ನೀಡಿದ್ದಾರೆ

ಒಳನಾಡಿನಲ್ಲಿ ದುರ್ಬಲಗೊಂಡಿದೆ ಕರಾವಳಿಯ ಬಹುತೇಕ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಕೆಲವೆಡೆ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಓತ ಮಳೆಯಾಗುವ ಸಾಧ್ಯತೆ ಇದೆ